ದಕ್ಷಿಣ ಭಾಗದಲ್ಲಿ ಸುಪ್ರೀಂ ಕೋರ್ಟ್ನ ಪೀಠ ಸ್ಥಾಪನೆಗೆ ಬೆಂಗಳೂರು ನಗರ ಸೂಕ್ತ ಸ್ಥಳ ಈ ನಿಟ್ಟಿನಲ್ಲಿ ಕೇಂದ್ರ ಸರಕಾರ ಕ್ರಮ ಕೈಗೊಳ್ಳಬೇಕು ಬಿಜೆಪಿ ಸದಸ್ಯ ಕೆ

ಈ ರೈತ ಸ್ತೇಹಿ ವಿಮಾ ಯೋಜನೆಯ ಪ್ರಯೋಜನಗಳನ್ನು ಕೋಟ್ಯಾಂತರ ರೈತರು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ

ಕೃಷಿ ಮತ್ತು ಕಾರ್ಮಿಕರ ಕಲ್ಯಾಣದ ನಿಟ್ಟಿನಲ್ಲಿ ಸರ್ಕಾರದ ಬದ್ದತೆಯ ಪ್ರಯತ್ನಗಳನ್ನು ಉಲ್ಲೇಖಿಸುತ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಳೆದ ಐದು ವರ್ಷಗಳಲ್ಲಿ ಸಮಗ್ರ ಕವರೇಜ್ ಮತ್ತು ಪಾರದರ್ಶಕ ದೂರು ಪರಿಹಾರ ಪ್ರಕ್ರಿಯೆಯ ಮೂಲಕ ಈ ಬೆಳೆ ವಿಮೆ ಯೋಜನೆಯು ರೈತರ ಕೆಲ್ಯಾಣಕ್ಕಾಗಿನ ಸರ್ಕಾರದ ಬದ್ಗತೆಗೆ ಒಂದು ಉದಾಹರಣೆಯಾಗಿ ಹೊರ ಹೊಮ್ಮಿದೆ ಎಂದು ಬರೆದಿದ್ದಾರೆ ಬೀಜದಿಂದ ಮಾರುಕಟ್ಸೆಯವರೆಗೆ ರೈತರ ಪ್ರಯಾಣದ ಹಾದಿಯಲ್ಲಿನ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಕಷ್ಟವನ್ನು ನಿವಾರಿಸಲು ಮತ್ತು ಕ್ಪಡಿಯಲ್ಲಿ ಅವರ ಪ್ರಗತಿಯನ್ನು ಖಚಿತ ಪದಿಸಿಕೊಳ್ಳಲು ಸುಸ್ದಿರ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ದೇಶದ ಪ್ರಗತಿಯಲ್ಲಿ ಜನರ ಕೊಡುಗೆ ಮತ್ತು ಪಾತ್ರವನ್ನು ಪತ್ರದಲ್ಲಿ ಪ್ರಶಂಸಿಸಿರುವ ಮೋದಿ ಎಲ್ಲರನ್ನೊಳಗೊಂಡ ಅಭಿವೃದ್ದಿಯ ದೃಷ್ಟಿಯೊಂದಿಗೆ ಭಾರತ ಇಂದು ಬಲಿಷ್ಣ ಸಮ್ಬದ್ದ ಮತ್ತು ಸ್ವಾವಲಂಬಿ ಭಾರತ ನಿರ್ಮಾಣದ ನಿಟ್ಸಿನಲ್ಲಿ ಕ್ಷಿಪ್ರಗತಿಯಲ್ಲಿ ಸಾಗುತ್ತಿದೆ ಎಂದು ಬರೆದಿದ್ದಾರೆ ದೇಶದ ನಾಗರಿಕರ ವಿಶ್ವಾಸದೊಂದಿಗೆ ರಾಷ್ಟೀಯ ಗುರಿಗಳನ್ನು ಸಾಧಿಸಲು ದೇಶ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಕ್ಷಡಿ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸುಧಾರಣೆ ತರಲು ಹಾಗೂ ದೇಶವನ್ನು ಅಭಿವ್ವದ್ದಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸರ್ಕಾರ ಮಾಡಿರುವ ಪ್ರಯತ್ನಗಳ ಕುರಿತು ತಮ್ಮ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಂಡಿರುವುದಕ್ಕಾಗಿ ಕಿಮಾನಂದ್ ಅವರಿಗೆ ಪ್ರಧಾನಮಂತ್ರಿ ಮೋದಿ ಧನ್ಯವಾದ ಹೇಳಿದ್ದಾರೆ ಇಂತಹ ಸಂದೇಶಗಳು ದೇಶಕ್ಕೆ ಸೇವೆ ಸಲ್ಲಿಸಬೇಕೆಂಬ ತಮ್ಮ ಬದ್ದತೆಗೆ ಹೊಸ ಶಕ್ತಿ ನೀಡುತ್ತವೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಸಂಸತ್ತಿನಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು ಈ ನೀತಿಯ ಮೂಲಕ ದೇಶದಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಆಕರ್ಷಣೆಗೂ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಯೋಗ್ಯವಲ್ಲದ ಮತ್ತು ಮಾಲಿನ್ಯ ಹೊರಸೂಸುವ ವಾಹನಗಳನ್ನು ಸ್ಕಾ ಪ್ ಮಾಡಲಾಗುವುದು ಈ ನೀತಿ ದೇಶದ ಆಟೋ ಮೊಬ್ಬೆಲ್ ಕ್ಷೇತ್ರದಲ್ಲಿ ಬಾರೀ ಬದಲಾವಣೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ ಹೊಸ ನೀತಿ ಜಾರಿಯಿಂದ ವಾಹನ ಇಂಧನದ ದಕ್ಷತೆ ಹೆಚ್ಚಾಗಲಿದೆ ರಸ್ತೆ ಮತ್ತು ವಾಹನಗಳ ಸರಕ್ಷತಗೂ ಆದ್ಯತೆ ನೀಡಿದಂತಾಗಲಿದೆ ಕೈಗಾರಿಕೆಗೆ ಬೇಕಾಗುವ ಕೆಚ್ಚಾ ವಸ್ತುಗಳೂ ಕೂಡ ದೊರೆಯುಲು ಸಹಕಾರಿಯಾಗಲಿದೆ ಎಂದು ಸಚಿವ ನಿತಿನ್ ಗೆದ್ದರಿ ತಿಳಿಸಿದ್ದಾರೆ ವಾಹನಗಳ ಸ್ಲ್ಲಾ ಪಿಂಗ್ ನೀತಿಯಡಿ ತಮ್ಮ ಹಳೆಯ ವಾಹನಗಳನ್ನು ನೋಂದಾಯಿಸಿಕೊಳ್ಳುವ ವಾಹನಗಳ ಮಾಲೀಕರಿಗೆ ಪ್ರೋತ್ಪಾಹಧನ ನೀಡುವ ಜೊತೆಗೆ ಪ್ರಮಾಣ ಪತ್ರ ನೀಡಲಾಗುವುದು ಎಂದು ಹೇಳಿದ್ದಾರೆ ಹೊಸ ನೀತಿ ಜಾರಿಯಿಂದ ದೇಶದಲ್ಲಿ ವಾಹನಗಳ ಉತ್ಪಾದನಾ ವೆಚ್ಚ ಕಡಿಮೆಗೆ ಸಹಕಾರಿಯಾಗಲಿದೆ ಈ ನೀತಿಯಿಂದ ಎಲ್ಲರಿಗೂ ನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ

ದೇಶದ ವಿವಿಧ ಭಾಗಗಳಲ್ಲಿ ಮಾಲಿನ್ನ ಕೇಂದ ಸೇರಿದಂತೆ ಇನ್ನಿತರೆ ಕೇಂದ್ರಗಳ ಸ್ಲಾಪನೆಗೆ ಸದಸ್ಯರ ಸಹಕಾರ ಅಗತ್ಯವಿದೆ ಎಂದು ಸಚಿವ ನಿತಿನ್ ಗಡ್ನರಿ ಹೇಳಿದ್ದಾರೆ

ದಕ್ಷಿಣ ಭಾಗದಲ್ಲಿ ಸುಪ್ರೀಂಕೋರ್ಟ್ನ ಪೀಠ ಸ್ವಾಪನೆಗೆ ಬೆಂಗಳೂರು ನಗರ ಅತ್ಯಂತ ಸೂಕ್ತ ಸ್ಥಳವಾಗಿದೆ ಇಲ್ಲಿನ ಹವಾಮಾನ ಮತ್ತು ಮಾನವ ಸಂಪನ್ಮೂಲ ವ್ಯವಸ್ಥೆ ಉತ್ತಮವಾಗಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಕಾನೂನು ಸಚಿವಾಲಯ ಪ್ರಯತ್ನ ಮಾಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಬಿಜೆಪಿಯ ಸದಸ್ಯ ಕೆ

ರಾಮಮೂರ್ತಿ ಮನವಿ ಮಾಡಿದ್ದಾರೆ ಸುಪ್ರೀಂಕೋರ್ಟ್ನ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯಲು ಮತ್ತು ಅದರ ಮೇಲಿನ ಕಾರ್ಯಭಾರದ ಒತ್ತದ ಕಡಿಮೆ ಮಾಡಲು ಉತ್ತರ ದಕ್ಷಿಣ ಸೇರಿದಂತೆ ದೇಶದ ನಾಲ್ಕು ಕಡೆ ಸುಪ್ರೀಂ ಕೋರ್ಟ್ ಪೀಠ ಸ್ಲಾಪನೆ ಮಾಡಬೇಕೆಂದು ಕೆ

ರಾಮಮೂರ್ತಿ ರಾಜ್ಯಸಭೆಯಲ್ಲಿ ಒತ್ತಾಯಿಸಿದ್ದಾರೆ ಜನರ ಹಣ ಸಮಯ ಉಳಿತಾಯ ಮಾಡಲು ಸುಪ್ರೀಂ ಕೋರ್ಟ್ ಪೀಠ ಸ್ಥಾಪನೆಯ ಬೇದಿಕೆ ಬಹಳ ದಿನಗಳಿಂದಲೂ ಕೇಳಿ ಬರುತ್ತಿದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಸೂಕ್ತ ನಿರ್ಧಾರ ಕೈಗೊಳ್ಳುವುದಕ್ಕೆ ಸಮಯ ಸೂಕ್ತವಾಗಿದೆ ಎಂದು ಬಿಜೆಪಿಯ ಕೆ

ರಾಮಮೂರ್ತಿ ಹೇಳಿದರು ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಒಂದು ಸಾವಿರ ಹಾಸಿಗೆಯ ಕೋವಿಡ್ ಕೇರ್ ಸೆಂಟರ್ ನಿರ್ಮಿಸಿದ್ದು ಬರುವ ಸೋಮವಾರದಿಂದ ಇದು ಕಾರ್ಯನಿರ್ವಹಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ

ಸುಧಾಕರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳ ಸಭೆಯ ನಂತರ ಸುದ್ದಿಗಾರರಿಗೆ ಡಾ

ಸುಧಾಕರ್ ಈ ವಿಷಯ ತಿಳಿಸಿದರು

ಬೆಂಗಳೂರು ನಗರದಲ್ಲಿ ಸರ್ಕಾರಿ ಮತ್ತು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಕೋವಿಡ್ ರೋಗಿಗಳಿಗಾಗಿಯೇ ಒಂದು ಸಾವಿರ ಹಾಸಿಗೆಗಳನ್ನು ಮೀಸಲಿಡಲಾಗಿದೆ ಎಂದು ಮಾಹಿತಿ ನೀಡಿದರು ಕೋವಿಡ್ ಲಸಿಕೆ ವ್ಯರ್ಥವಾಗದಂತೆ ನೋಡಿಕೊಳ್ಳುವಂತೆಯೂ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಪ್ರತಿನಿತ್ಯ ಮೂರು ಲಕ್ಷ ಜನರಿಗೆ ಲಸಿಕೆ ಹಾಕುವ ಗುರಿ ಹಾಕಿಕೊಳ್ಳಲಾಗಿದೆ

ಐದಕ್ಕಿಂತ ಹೆಚ್ಚು ಸೋಂಕು ಪ್ರಕರಣ ವರದಿಯಾದರೆ ಅವುಗಳನ್ನು ಮೈಕ್ರೋ ಕಂಟೈನ್ಮೆಂಟ್ ವಲಯವೆಂದು ಫೋಷಣೆ ಮಾಡಲಾಗುವುದು ಎಂದು ಸಚಿವ ಡಾ

ಭಾರತದ ಪರ ಶಾರ್ದುಲ್ ಠಾಕುರ್ ಮೂರು ವಿಕೆಟ್ ಪಡೆದರು

ಸೂರ್ಯಕುಮಾರ್ ಯಾದವ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಪಾತ್ರರಾದರು